ಆಸ್ವೇಲಿಯನ್ ಓಪನ್ ಟೆನಿಸ್ ಅಮೆರಿಕದ ಫ್ರಾನ್ಸಿಸ್ ಟಿಪೋಯ್ ಎದುರು ನೊವಾಕ್ ಜೊಕೊವಿಚ್ ಗೆಲುವು ಜನರ ಆರೋಗ್ನ ಮತ್ತು ಭೂಮಿಯ ಕ್ಷೇಮ ಪರಸ್ಪರ ಅವಲಂಬಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು

ಪಸಿರು ಭೂಮಿಯ ದೂರದೃಷ್ಟಿಯೊಂದಿಗೆ ಪರಿಸರ ಸಂರಕ್ಷಣೆಯತ್ತ ಗಮನಪರಿಸಬೇಕಿದೆ ಎಂದರು ಭಾರತ ಅತಿ ಹೆಚ್ಚು ಹಸಿರು ಪರಿಸರ ಹೊಂದಿರುವ ಮೂರನೇ ಅತಿದೊಡ್ಡ ರಾಷ್ಟವಾಗಿದೆ

ವನ್ನ ಮ್ಯಗಗಳ ಸಂರಕ್ಷಣೆಗೆ ವಿಶೇಷ ಗಮನಹರಿಸಲಾಗಿದ್ಲು ಕಳೆದ ಕೆಲವು ವರ್ಷಗಳಲ್ಲಿ ಪುಲಿ ಮತ್ತು ಸಿಂಪಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ನವೀಕರಿಸಬಹುದಾದ ಇಂಧನ ವಲಯಕ್ಷೆ ಪ್ರೋತ್ಸಾಪ ನೀಡಲು ಸ್ವಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡಲಾಗಿದೆ ಮಾನವ ಹಾಗೂ ತಂತ್ರಜ್ಞಾನ ಸಾಮರ್ಥ್ಯವನ್ನು ಪೆಚ್ಚಿಸುವ ಮೂಲಕ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಬಲಪಡಿಸಲು ಕ್ರಮಕೈಗೊಳ್ಳಲಾಗಿದೆ ಎಂದು ಪ್ರಧಾನಿ ಹೇಳಿದರು

ಗಯಾನ ಗಣರಾಜ್ಯದ ಅಧ್ಯಕ್ಷ ಡಾ ಮೊಹಮ್ಮದ್ ಇರ್ಫಾನ್ ಅಲಿ ಪಪುವಾ ನ್ಕೂ ಗಿನಿ ಅಧ್ಯಕ್ಷ ಜೇಮ್ಸ್ ಮರಾಪೆ ವಿಶ್ವ ಸಂಸ್ಥೆಯ ಉಪ ಜನರಲ್ ಕಾರ್ಯದರ್ಶಿ ಅಮಿನಾ ಜೆ ಮೊಹಮ್ಮದ್ ಮತ್ತು ಕೇಂದ್ರ ಪರಿಸರ ಅರಣ್ಯ ಪಾಗೂ ಪವಾಮಾನ ವೈಪರೀತ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ

ಇದರಲ್ಲಿ ಭಾರತ ಮುಂಚೂಣಿಯಲ್ಲಿರಬೇಕೇ ಎಂಬುದನ್ನು ದೇಶದ ಜನರು ನಿರ್ಧರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಷ್ಟಪತಿ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಲೋಕಸಭೆಯಲ್ಲಿಂದು ಪ್ರತಿಕ್ರಿಯೆ ನೀಡಿದ ಅವರು ಭಾರತ ಇನ್ನು ಮುಂದೆ ಮೂಕಪ್ರೇಕ್ಷಕನಾಗಿರಲು ಸಾಧ್ಯವಿಲ್ಲ ದೃಢ ಶಕ್ತಿಸೌಧವಾಗಿ ಹೊರಹೊಮ್ಮಬೇಕಿದೆ ಎಂದರು ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಜಗತ್ತು ಭಿನ್ನವಾಗುತ್ತಿದೆ ಹೀಗಾಗಿ ಜಾಗತಿಕ ಒಳಿತಿಗಾಗಿ ಸಬಲೀಕೃತ ಭಾರತ ನಿರ್ಮಿಸುವತ್ತ ಕಾರ್ಯನಿರ್ವಹಿಸುವ ಅಗತ್ಯ ಇದೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದರು ಜಾಗತಿಕ ಸಾಂಕಾಮಿಕದ ವಿರುದ್ಧ ಭಾರತದ ಹೋರಾಟ ಬಲಗೊಳಿಸುವಲ್ಲಿ ಅಪಾರವಾಗಿ ಶ್ರಮಿಸಿದ ಕೊರೋನಾ ಸೇನಾನಿಗಳಿಗೆ ಇದೇ ವೇಳೆ ಅವರು ಧನ್ಯವಾದ ತಿಳಿಸಿದರು

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಭಾಷಣ ಭಾರತದ ಸಂಕಲ್ಪ ಶಕ್ತಿಯ ಪ್ರತೀಕ ಅವರ ಮಾತುಗಳು ಜನರಲ್ಲಿ ವಿಶ್ವಾಸ ಹೆಚ್ಚಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು

ಬಿಜೆಪಿ ಸಂಸದ ಸುಶೀಲ್ ಕುಮಾರ್ ಮೋದಿ ಮಾತನಾಡಿ ಈ ಬಜೆಟ್ ಸದ್ಯಢ ಮತ್ತು ಸಬಲೀಕೃತ ಭಾರತ ನಿರ್ಮಾಣಕ್ಕೆ ರೂಮರೇಷೆ ಹಾಕಿಕೊಟ್ಟಿದೆ ಎಂದರು ಕೊರೋನಾ ಬಿಕ್ಕಟ್ಲಿನ ಸಮಯದಲ್ಲಿ ಜನರ ಪ್ರಾಣ ಉಳಿಸಲು ಸಮಯಕ್ಷೆ ಸರಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲಾಕ್ಡೌನ್ ನಿರ್ಧಾರ ಕೈಗೊಂಡರು ಎಂದು ಅವರು ಮೆಚ್ಚುಗೆ ವ್ಯಕ್ಷಪಡಿಸಿದರು

ಪ್ರಗತಿಶೀಲವಾದ ಅಮೆರಿಕದಂತಹ ರಾಷ್ಷಗಳು ಕೂಡ ಜನರಿಗೆ ನೇರ ನೆರವು ನೀಡಲು ಸವಾಲು ಎದುರಿಸಿದಾಗ ಭಾರತ ಅನೇಕ ಜನರಿಗೆ ನೆರವಾಗುವ ನೇರ ನಗದು ವರ್ಗಾವಣೆ ಯೋಜನೆ ಜಾರಿಗೆ ತಂದಿತು ಎಂದು ಸುಶೀಲ್ ಕುಮಾರ್ ಮೋದಿ ವಿವರಿಸಿದರು ಇದಕ್ಕೂ ಮುನ್ನ ಚರ್ಚೆ ಆರಂಭಿಸಿದ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಈ ಬಾರಿಯ ಆಯವ್ನಯ ನಿರುದ್ನೋಗ ಸಮಸ್ಥೆಯ ಬಗ್ಗೆ ತಿಳಿಸುವಲ್ಲಿ ವಿಫಲವಾಗಿದೆ ಜೊತೆಗೆ ಅತಿಯಾಗಿ ಖಾಸಗೀಕರಣಕ್ಕೆ ಮುಂದಾಗಿದೆ ಎಂದು ಟೀಕಿಸಿದರು ಎಐಎಡಿಎಂಕೆ ನಾಯಕ ಎಸ್

ಬಾಲಸುಬ್ರಮಣಿಯಂ ಮಾತನಾಡಿ ಇಂಧನದ ಮೇಲೆ ಕ್ಷಷಿ ಸೆಸ್ ಎಧಿಸುವ ನಿರ್ಧಾರ ಮನರ್ ಪರಿಶೀಲಿಸುವಂತೆ ಸರ್ಕಾರವನ್ನು ಕೋರಿದರು ಡಿಎಂಕೆ ನಾಯಕ ಸೆಲ್ಲರಾಜ್ ಮಧುರೈ ಏಮ್ಸ್ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಗ್ರಾಮಪಂಚಾಯತ್ ವ್ಲಾಪ್ತಿಯ ಪ್ರದೇಶಗಳಲ್ಲಿ ಮರಳು ಸಾಗಾಣಿಕೆ ದರ ಏಕರೂಪದಲ್ಲಿರಬೇಕು

ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಮರಳನ್ನು ಸಾಗಾಣಿಕೆ ಮಾಡಲು ಸಾಧ್ಯವಿಲ್ಲ ಕಾನೂನು ಬಾಹಿರ ಚಟುವಟಿಕೆ ಕಂಡು ಬಂದರೆ ಕಠಿಣ ಕ್ರಮ ಕೈಗೊಳ್ಳುವುದು ಎಂದರು ಮೊದಲ ಬಾರಿಗೆ ಇಲಾಖೆಯಲ್ಲಿ ಏಕ ಗವಾಕ್ಷಿ ವದ್ಗತಿ ಜಾರಿಗೊಳಿಸಲಾಗುತ್ತಿದೆ ತ್ತರಿತವಾಗಿ ಅರ್ಜಿಗಳನ್ನು ವಿಲೇವಾರಿಗೊಳಿಸಲು ಈ ವ್ಚವಸ್ಲೆಯಿಂದ ಸಾಧ್ಯವಾಗಲಿದೆ ಎಂದು ಸಚಿವರು ಹೇಳಿದರು

ಮುಂದಿನ ಆರ್ಥಿಕ ವರ್ಷಕ್ಕೆ ರಾಜಸ್ವ ಸಂಗ್ರಹ ದ್ವಿಗುಣಗೊಳಿಸುವ ಗುರಿ ಹೊಂದಲಾಗಿದೆ ಬೆಂಗಳೂರಿನಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಭೂಗರ್ಭ ಶಾಸ್ತ್ರಜ್ಞರು ಇನ್ನು ಮುಂದೆ ಕಡ್ಡಾಯವಾಗಿ ತಾಲ್ಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸಬೇಕು ಇದರಿಂದ ಇಲಾಖೆಯ ಬಲವರ್ಧನೆಗೆ ಅನುಕೂಲವಾಗುತ್ತದೆ ಎಂದು ಮುರುಗೇಶ್ ನಿರಾಣಿ ತಿಳಿಸಿದರು ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಓನ್ನೆಲೆಯಲ್ಲಿ ಸಿದ್ಧತೆಗಳನ್ನು ಪರಿಶೀಲಿಸಲು ಕೇಂದ್ರ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಪಾಗೂ ಚುನಾವಣಾ ಆಯುಕ್ತರುಗಳಾದ ಸುಶೀಲ್ ಚಂದ್ರ ರಾಜೀವ್ ಕುಮಾರ್ ಮತ್ತು ಮಹಾ ಕಾರ್ಯದರ್ಶಿ ಉಮೇಶ್ ಸಿನ್ಹಾ ಇಂದು ಚೆನ್ನೈಗೆ ಭೇಟಿ ನೀಡಿದ್ದಾರೆ ಮೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳೊಂದಿಗೆ ಇಂದು ಅವರು ಮಾತುಕತೆ ನಡೆಸಿದರು ಕೋವಿಡ್ ನಿರ್ಬಂಧಗಳ ಕಾರಣ ಈ ಬಾರಿ ಮತಗಟ್ಟೆಗಳ ಸಂಖ್ಯೆ ಹೆಚ್ಚಳ ಮಾಡಲಾಗಿದೆ ರಾಜ್ಯ ಮುಖ್ಯಕಾರ್ಯದರ್ಶಿ ಮತ್ತು ಇತರ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ಆಯೋಗ ನಾಳೆ ಸಮಾಲೋಜನೆ ನಡೆಸಲಿದೆ

ಈ ಸಾರ್ವಜನಿಕ ಸಹಭಾಗಿತ್ವ ಸಂಸ್ತ ಭಾರತದ ಈಶಾನ್ಯ ಭಾಗದಲ್ಲಿದ್ದು ಈ ಭಾಗದ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ

ಅಲ್ಲದೇ ಈಶಾನ್ಯ ಭಾಗದಲ್ಲಿ ಅದರಲ್ಲೂ ಅಸ್ಲಾಂನಲ್ಲಿ ಚಹಾ ಕೈಗಾರಿಕೆ ಮತ್ತು ಕೃಷಿ ವಲಯಕ್ಕೆ ಅಗತ್ಯಕ್ಕೆ ತಕ್ಕಂತೆ ರಸಗೊಬ್ಬರ ಮೂರೈಕೆಗೆ ನೆರವಾಗಲಿದೆ

ಒಂದೂವರೆ ಸಾವಿರ ಜನರಿಗೆ ಗುತ್ತಿಗೆ ಆಧಾರದ ಮೇಲೆ ಹೆಚ್ಚುವರಿಯಾಗಿ ಕೆಲಸ ಸಿಗಲಿದೆ